ನಾಡಿನೆಲ್ಲೆಡೆ ನಾಳೆ ಈದ್ ಮಿಲಾದ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಈದ್ ಆಚರಣೆ ಇಂದು ವಿಶ್ವ ಸೋರಿಯಾಸಿಸ್ ದಿನಾಚರಣೆ ಚರ್ಮ ರೋಗದ ಬಗ್ಗೆ ಹಲವೆಡೆ ಜಾಗೃತಿ ಕಾರ್ಯಕ್ರಮಗಳು

ಉತ್ತರ ಕರ್ನಾಟಕದಲ್ಲಿ ಪ್ರವಾಪ ಸಂತ್ರಸ್ತರಿಗೆ ಮೂಲಸೌಕರ್ಯ ಮರು ನಿರ್ಮಾಣಕ್ಕೆ ಸಿದ್ದರಾಮಯ್ಯ ಆಗ್ರಪ

ಈ ನಿಯಮಗಳನ್ನು ಕಟ್ಲುನಿಟ್ಲಾಗಿ ಪಾಲಿಸದ ಶಾಲೆಗಳ ಮಾನ್ನತೆಯನ್ನು ರದ್ದುಪಡಿಸಲಾಗುವುದೆಂದೂ ಸಪ ಸಚಿವರು ಎಚ್ಚರಿಕೆ ನೀಡಿದ್ದಾರೆ ರಾಜ್ಯದ ಕೆಲವು ಶಾಲೆಗಳು ಆನ್ಲೈನ್ ತರಗತಿಗಳನ್ನು ಸೂಚಿತ ಅವಧಿಗಿಂತ ಹೆಚ್ಚು ಸಮಯ ನಡೆಸುತ್ತಿರುವುದರಿಂದ ವಿದ್ಯಾರ್ಥಿಗಳ ಆರೋಗ್ಲದ ಮೇಲೆ ದುಪ್ಪರಣಾಮವಾಗುತ್ತಿರುವುದಾಗಿ ಕೆಲವು ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಸಚಿವರ ಈ ಸೂಚನೆ ಪ್ರಕಟವಾಗಿದೆ ಆನ್ಲೈನ್ ತರಗತಿಗಳಿಗೆ ತಜ್ಞರ ಸಮಿತಿ ನಿಗದಿಪಡಿಸಿರುವಂತೆ

ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಚುನಾವಣಾ ಪ್ರಚಾರವನ್ನು ತೀವ್ರಗೊಳಿಸಿದ್ದಾರೆ ರಾಜರಾಜೇಶ್ವಂನಗರ ಕ್ಷೇತ್ರದ ಮುತ್ನಾಲನಗರ ಜೆ ಪಿ ಪಾರ್ಕ್ ಮತ್ತಿತರ ಕಡೆ ಉಪಮುಖ್ನಮಂತ್ರಿ ಡಾ

ಎನ್ ಅಕ್ಷತ್ರನಾರಾಯಣ್ ತಮ್ನ ಪಕ್ಷದ ಅಭ್ಯರ್ಥಿ ಪರ ಬಿರುಸಿನ ಪ್ರಚಾರ ನಡೆಸಿದರು ಕೆಪಿಸಿಸಿ ಅಧ್ಯಕ್ಷ ಡಿ

ಶಿವಕುಮಾರ್ ತಮ್ನ ಪಕ್ಷದ ಅಭ್ಯರ್ಥಿಪರ ರೋಡ್ ಕೋ ನಡೆಸಿ ಮತಯಾಚನೆ ಮಾಡಿದರು ಶಿರಾ ಕ್ಷೇತ್ರದಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ನ ರೋಡ್ ಕೋ ಮೂಲಕ ಪ್ರಚಾರ ನಡೆಸಿದರು ನಾಳೆ ಮತ್ತು ನಾಡಿದ್ದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತಿರಾದಲ್ಲಿ ಚುನಾವಣಾ ಪ್ರಚಾರ ಕೈಗೊಳ್ಳಲಿದ್ದಾರೆ

ಅಶೋಕ ವಿಶ್ಲಾಸ ವ್ಯಕ್ತಪಡಿಸಿದ್ದಾರೆ ತುಮಕೂರಿನಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಚುನಾವಣೆ ಮುನ್ನವೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಸೋಲನ್ನು ಒಪ್ಪಿಕೊಳ್ಳುವುದು ಒಳತು ಎಂದು ಹೇಳಿದರು ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ರಾಷ್ಷೀಯ ಪ್ರಧಾನ ಕಾರ್ಯದರ್ತಿ ಸಿ

ರವಿ ಮಾತನಾಡಿ ನಾಲ್ಲು ವಿಧಾನಪರಿಷತ್ ಮತ್ತು ಎರಡು ವಿಧಾನಸಭಾ ಕ್ಷೇತಗಳ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಲಿದೆ ಎಂದು ಹೇಳಿದರು ಮತ್ತೊಂದೆಡೆ ಬಿಜೆಪಿ ರಾಜ್ಯಾದ್ಯಕ್ಷ ನಳೀನ್ ಕುಮಾರ್ ಕಟೀಲ್ ಕಾಂಗ್ರೆಸ್ ನಾಯಕರಾದ ಸಿದ್ಧರಾಮಯ್ನ ಮತ್ತು ಡಿ

ಶಿವಕುಮಾರ್ ಅವರು ತಮ್ನ ಪ್ರಚಾರದ ಲಾಭಕಾಗಿ ಬಿಜೆಪಿ ವಿರುದ್ಧ ಮಾತನಾಡುತ್ತಿದ್ದಾರೆಂದು ಟೀಕಿಸಿದರು ಗುಜರಾತಿನ ಮಾಜಿ ಮುಖ್ಯಮಂತ್ರಿ ಕೇಶುಭಾಯಿ ಪಟೇಲ್ ನಿಧನಕ್ಕೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತೀವ್ರ ಸಂತಾಪ ವ್ಯಕಪಡಿಸಿದ್ದಾರೆ ಜನಸಂಘದ ಕಾರ್ಯಕರ್ತರಾಗಿ ತಮ್ನ ರಾಜಕೀಯ ಜೀವನವನ್ನು ಪೂರಂಭಿಸಿ ಎರಡು ಬಾರಿ ಗುಜರಾತ್ ಮುಖ್ಯಮಂತ್ರಿಗಳಾಗಿ ಕೇಶುಭಾಯ್ ಪಟೇಲ್ ಅವರು ರಾಜ್ಯದ ಅಭಿವೃದ್ದಿಗೆ ಅಪೂರ್ವ ಕೊಡುಗೆ ನೀಡಿದ್ದರು ಸಮಾಜದ ಎಲ್ಲ ವರ್ಗದ ಜನರ ಏಳಿಗೆಗೆ ತ್ರಮಿಸಿದ್ದ ಅವರ ನಿಧನದಿಂದ ಸಜ್ಜನ ರಾಜಕಾರಣಿಯೊಬ್ಬರನ್ನು ಕಳೆದುಕೊಂಡಂತಾಗಿದೆ ಮೃತರ ಆತಕ್ಷೆ ಶಾಂತಿ ದೊರೆಯಲಿ ಎಂದು ಪ್ರಾರ್ಥಿಸುವುದಾಗಿ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ

ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೊರೊನಾ ಸೋಂಕು ಪ್ರಕರಣದಲ್ಲಿ ಸುಧಾರಣೆ ಕಂಡು ಬಂದಿದ್ದು ಕಳೆದ ನಾಲ್ಲು ದಿನಗಳಿಂದ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆಯಲ್ಲಿ ಇಳಮುಖವಾಗಿದೆ

ಇಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಬ್ಲವನ್ನು ಸರಳವಾಗಿ ಆಚರಿಸಿದರು ಕೋವಿಡ್ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಜಿಲ್ಲಾಡಳತದಿಂದ ನಿರ್ದೇತನ ನೀಡಿದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಸಾಮೂಹಿಕ ಮೆರವಣಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವಚನಕ್ಕೆ ಅವಕಾಶ ಇರಲಲ್ಲ ಜಿಲ್ಲೆಯ ಮಸೀದಿಗಳಲ್ಲಿ ಕೋವಿಡ್ ನಿಯಮಾನುಸಾರ ಪ್ರವಾದಿ ಮಹಮ್ನದ್ ಅವರ ಜನ್ನ ದಿನಾಚರಣೆ ಕಾರ್ಯಕ್ರಮಗಳನ್ನು ಆಯೋಜಸಲಾಗಿತ್ತು ಪ್ರವಾದಿಯವರ ತತ್ವಾರ್ದಶಗಳನ್ನು ಮೈಗೂಡಿಸಿಕೊಂಡು ಜೀವನ ಸಾಗಿಸ ಬೇಕು ಎಂದು ಧರ್ಮಗುರುಗಳು ಸಂದೇಶ ನೀಡಿದರು

ದೀರ್ಘಕಾಲಿನ ಚರ್ಮದ ರೋಗವಾಗಿರುವ ಸೋರಿಯಾಸಿಸ್ ಬಗ್ಗೆ ಜನರಲ್ಲಿ ಜಾಗ್ಗತಿ ಮೂಡಿಸುವುದು ಇಂದಿನ ದಿನಾಚರಣೆಯ ಉದ್ಲೇತವಾಗಿದೆ ಈ ಕುರಿತು ದಾವಣಗೆರೆ ಜೆಜೆಎಂ ಮೆಡಿಕಲ್ ಕಾಲೇಜಿನ ಚರ್ಮ ರೋಗಗಳ ವಿಭಾಗದ ವೈದ್ಯ ವಿದ್ಯಾರ್ಥಿ ಡಾ ಪರಮೇಶ್ವರ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ

ಎಸ್ ಯಡಿಯೂರಪ್ಪ ಅವರಿಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಬೀದರ್ ಕಲಬರುಗಿ ಹಾಗೂ ಯಾದಗಿರಿ ಜಿಲ್ಲೆಯ ಪ್ರವಾಹಪೀಡಿತ ಪ್ರದೇಶಗಳಗೆ ಸಿದ್ದರಾಮಯ್ಯ ಇತ್ತೀಚೆಗೆ ಭೇಟಿ ನೀಡಿದ್ದರು

ಪ್ರವಾಪ ಪರಿಸ್ತಿತಿಯ ಕಾರಣ ಸರ್ಕಾರ ಕೈಗೊಂಡಿರುವ ಹಾಗೂ ಕೈಗೊಳ್ಳದೇಕಾದ ತ್ರಮಗಳನ್ನು ಚರ್ಚಿಸಲು ತುರ್ತಾಗಿ ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆಯಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಸರ್ಕಾರ ಪ್ರವಾಪ ನಿರ್ವಹಣೆಯನ್ನು ಸಂಪೂರ್ಣ ನಿರ್ಲಕ್ಷಿಸಿದೆ ಜನರು ತಮ್ಮ ಜೀವನ ಕಳೆದುಕೊಂಡು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ ಅವರ ಸಂಕಪ್ಪಕ್ಷೆ ಸ್ವಂದಿಸಿ ಬದುಕು ಕಟ್ಟಿಕೊಳ್ಳಲು ನೆರವಾಗಬೇಕು ಸಂಕಷ್ನದಲ್ಲಿರುವ ಜನರಿಗೆ ತಕ್ಷಣ ಪರಿಹಾರ ಬಿಡುಗಡೆ ಮಾಡಬೇಕು ವಿರೋಧ ಪಕ್ಷದ ಮುಖಂಡರನ್ನು ಒಳಗೊಂಡ ನಿಯೋಗವನ್ನು ಪ್ರಧಾನಮಂತ್ರಿ ಬಳಿಗೆ ಕರೆದೊಯ್ಯಬೇಕು ಎಂದು ಸಿದ್ದರಾಮಯ್ಯ ಹೇಳದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಕೂರು ತಾಲೂಕನ ಮೊಮ್ಮಗೊಂಡನಕೆರೆ ಗ್ರಾಮದ ರೈತ ಮಹಿಳೆ ವಿ ಸುಮಂಗಳಮ್ಮ ಈ ಬಾರಿ ಕೈಷಿ ವಿಭಾಗದಲ್ಲಿ ತಾವು ಮಾಡಿದ ಸಾಧನೆಗಾಗಿ ರಾಜ್ಯ ಪ್ರಶಸ್ತಿ ಗಳಿಸಿದ್ದಾರೆ

ಪಶುಸಂಗೋಪನೆ ಜೇನು ಸಾಕಾಣಿಕೆ ಅಲ್ಲದೆ ಸ್ವಚ್ದ ಭಾರತ ಅಭಿಯಾನದಲ್ಲೂ ತೊಡಗಿಸಿಕೊಂಡಿರುವ ಸುಮಂಗಳಮ್ನ ತಾವು ಕೈಷಿ ಕ್ಷೇತ್ರದಲ್ಲಿ ಬೆಳೆದ ಬಗೆಯನ್ನು ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ದಾರೆ

ಗದಗಿನ ಮುಳಗುಂದ ರಸ್ತೆಯ ಕೃಷಿ ಇಲಾಖೆ ಹಾಗೂ ವಿಮಾ ಕಂಪನಿಗೆ ಮುಂಗಾರು ದೆಳೆವಿಮೆ ತುಂಬಲು ರೈತರು ಸಾಲುಗಟ್ಟ ನಿಂತಿರುವುದು ಕಂಡುಬಂದಿತು ಈ ಬಾರಿ ಮಳೆ ಉತ್ತಮವಾಗಿರುವುದರಿಂದ ಹಿಂಗಾರು ಕಡಲೆ ಜೋಳ ಗೋಧಿ ಕುಸುಬಿ ಬಿತ್ತನೆ ಕಾರ್ಯ ಆರಂಭವಾಗಿದೆ ಈ ವೇಳೆ ಜೋಳ ಕಡಲೆ ಬೀಜ ಗೊಬ್ಬರ ಸಬ್ಲಡಿನಲ್ಲಿ ಪಡೆಯಲು ಅನ್ನದಾತರು ಕೃಷಿ ಇಲಾಖೆಗೆ ಮುಗಿಬಿದ್ದಿದಾರೆ ಒಂದೇ ಕಡೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ವಿತರಣೆ ಹಾಗೂ ಬೆಳೆ ವಿಮಾ ಕಂತು ತುಂಬಲು ವ್ಯವಸ್ಥೆ ಮಾಡಿರುವುದರಿಂದಾಗಿ ರೈತರಿಗೆ ತೊಂದರೆ ಆಗುತ್ತಿದ್ದು ಇನ್ನು ಎರಡು ಮೂರು ಕಡೆಗಳಲ್ಲಿ ವಿತರಣೆ ಕೇಂದ್ರಗಳ ಸ್ನಾಪನೆ ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ಬ್ಯಾಂಕಿಂಗ್ ಸೇವೆಗಳಿಗೆ ಸಂಬಂಧಿಸಿದ ಎಲ್ಲ ನೇಮಕಾತಿ ಪರೀಕ್ಷೆಗಳನ್ನು ರಾಜ್ಯ ಭಾಷೆಗಳಲ್ಲಿ ನಡೆಸುವಂತೆ ಕನ್ನಡ ಅಭಿವೃದ್ದಿ ಪ್ರಾಧಿಕಾರ ನಿರಂತರವಾಗಿ ಒತ್ತಾಯಿಸುತ್ತಿದ್ದು ಈ ಸಂಬಂಧ ಹಲವು ಭಾರಿ ಕೇಂದ್ರ ವಿತ್ತ ಸಚಿವರನ್ನು ಖುದ್ದು ಭೇಟ ನೀಡಿ ಮನವಿಗಳನ್ನು ಸಲ್ಲಿಸಲಾಗಿದ್ದರೂ ಸಹ ಪಳೆಯ ಮಾರ್ಗಸೂಚಿಗಳನ್ವಯ ಪರೀಕ್ಷೆ ನಡೆಸಲು ಸಿದ್ದತೆ ಮಾಡಿಕೊಳ್ಳುತ್ತಿರುವ ಐಬಿಪಿಎಸ್ನ ಕ್ರಮ ಖಂಡನಾರ್ಹ ಎಂದು ಕನ್ನಡ ಅಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷ ಟಿ

ನಾಗಾಭರಣ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟ ಮಾಡಿ ಕನ್ನಡದಲ್ಲಿ ಬ್ಯಾಂಕಿಂಗ್ ಪರೀಕ್ಷೆಗಳನ್ನು ಬರೆಯಲು ಅನುವು ಮಾಡಿಕೊಡುವಂತೆ ಮನವಿ ಮಾಡಲಾಗಿದ್ದ ಹಿನ್ನೆಲೆಯಲ್ಲಿ ಕನ್ನಡದಲ್ಲಿ ಪರೀಕ್ಷೆಗಳನ್ನು ನಡೆಸುವುದಾಗಿ ಕೇಂದ್ರ ಸಚಿವರು ಭರವಸೆ ನೀಡಿದ್ದರು

ಬ್ಯಾಂಕಿಂಗ್ ನೇಮಕಾತಿಗೆ ಸಂಬಂಧಿಸಿದಂತೆ ಕನ್ನಡವು ಸೇರಿದಂತೆ ಎಲ್ಲ ರಾಜ್ಯಭಾಷೆಗಳಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಬೇಕೆಂದು ಟಿ

ನಾಗಾಭರಣ ಮನವಿ ಮಾಡಿದ್ದಾರೆ

ವೆಂಕಟೇಶ್ ಇಂದು ಲಿಂಗಪಟ್ಟಣಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗಳಲ್ಲಿ ಯಾವುದೇ ದೇವಾಲಯದಲ್ಲಿ ಪ್ರಸಾದ ವಿತರಣೆ ಮಾಡಬಾರದು ಪ್ರಸಾದ ಸೇವಿಸಿ ಅಸ್ವಸ್ಥಗೊಂಡವರನ್ನು ಸೇರಿಸಿ ಗ್ರಾಮದ ಎಲ್ಲಾ ಜನರಿಗೂ ಕೋವಿಡ್ ಪರೀಕ್ಷೆ ಮಾಡಿಸಿ ಹಾಗೂ ಸ್ಲಾನಿಟ್ಟೆಜರ್ ಸಿಂಪಡಿಸಲು ಅಧಿಕಾರಿಗಳಿಗೆ ಸೂಚಿಸಿದರು ಅಸ್ವಸ್ಟಗೊಂಡ ವ್ಹಿತ್ರಗಳ ಮನೆಗೆ ಅವರು ಭೇಟ ನೀಡಿ ವಿಚಾರಿಸಿದರು ಹಾಗೂ ಗ್ರಾಮದಲ್ಲಿ ಆಚರಿಸುವ ಯಾವುದೇ ಧಾರ್ಮಿಕ ಆಚರಣೆಗಳನ್ನು ತಮ್ಮ ಮನೆಯಲ್ಲಿಯೇ ಆಚರಿಸುವಂತೆ ಗ್ರಾಮದ ಜನರಿಗೆ ಸೂಚಿಸಿದರು ಚಾಮರಾಜನಗರದಲ್ಲಿ ಸುಸಜ್ಜತ ವಸತಿ ಯೋಜನೆಗೆ ಗುರುತಿಸಿರುವ ಜಮೀನುಗಳಿಗೆ ಸೂಕ್ತಜೆಲೆ ನಿಗದಿಪಡಿಸಿ ನಿವೇಶನರಹಿತರಿಗೆ ಅನುಕೂಲ ಕಲ್ಪಿಸುವಂತೆ ಜೆಲ್ಲಾಧಿಕಾರಿ ಡಾ

ಆರ್ ರವಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಲಸಿಕೆಯನ್ನು ಪ್ರಾಥಮಿಕ ಪಂತದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಆರೋಗ್ಯ ಕ್ಷೇತ್ರದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಎಲ್ಲಾ ಅಧಿಕಾರಿಗಳು ಮತ್ತು ಸಹಾಯಕ ಸಿಬ್ಬಂದಿಗೆ ನೀಡಬೇಕಿದ್ದು ಇದಕ್ಕಾಗಿ ಉಡುಪಿ ಜಿಲ್ಲೆಯಲ್ಲಿರುವ ಸರ್ಕಾರಿ ಮತ್ತು ಖಾಸಗಿ ಆರೋಗ್ಯ ಕ್ಷೇತ್ರದ ಸಿಬ್ಬಂದಿಗಳ ಮಾಹಿತಿಯ ಅಂಕಿಅಂಶವನ್ನು ಶೀಪ್ರದಲ್ಲಿ ಸಿದ್ದಪಡಿಸುವಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಜೆಲ್ಲಾಧಿಕಾರಿ ಜಿ ಜಗದೀಶ್ ಸೂಚಿಸಿದರು

ದಕ್ಷಿಣ ಭಾರತದಲ್ಲಿ ಈತಾನ್ದ ಮುಂಗಾರು ಆರಂಭಗೊಂಡಿದೆ

ರಾಜ್ಯದ ದಕ್ಷಿಣ ಒಳನಾಡಿನ ಕೆಲವೆಡ ಪಗುರು ಮಳೆ ಬೀಳುವ ಸಾಧ್ಯತೆ

ದೆಂಗಳೂರು ಮತ್ತು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಅಲ್ಲಲ್ಲಿ ಪಗುರ ಮಳೆ ಬೀಳುವ ಸಂಭವ